ಆಗುಸ್ಲಾ ವೆಸ್ಟ್ಲ್ಲಾಂಡ್ ಗಣ್ಣರ ವಿಮಾನ್ ಖರೀದಿ ಲಂಚ ಹಗರಣ ಸಂಬಂಧ ಜಾರಿ ನಿರ್ದೇತನಾಲಯದಿಂದ ದೆಹಲಿ ನ್ಯಾಯಾಲಯದಲ್ಲಿ ವಾಯುಪಡೆಯ ಮಾಜಿ ಮುಖ್ಯಸ್ಥ ಎಸ್ ಪಿ

ಜನರು ನರೇಂದ್ರ ಮೋದಿ ಆಪ್ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಮತ್ತು ಡಿಡಿ ನ್ನೂಸ್ ಬಿಜೆಪಿ ಫೇಸ್ಬುಕ್ ಪುಟ ಮತ್ತು ಲೈವ್ ಬ್ಲಾಗ್ನಲ್ಲಿ ನೇರ ವೀಕ್ಷಣೆ ಮಾಡಬಹುದು

ಕೆಲವು ಮಾನದಂಡಗಳಿಗೆ ಒಳಪಟ್ಟು ಅಂತಹ ಕೈದಿಗಳನ್ನು ಬಿಡುಗಡೆ ಮಾಡಲಾಗುವುದು

ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಟಲಾಗಿದೆ

ಮಾನಸಿಕ ಅಸ್ತಸ್ವ ಕೈದಿಗಳಗೂ ಸಹ ಈ ಯೋಜನೆಯಡಿ ಬಿಡುಗಡೆಗೆ ಅವಕಾಶ ಕಲ್ಪಿಸಲಾಗಿದೆ ಆದರೆ ಕೊಲೆ ಭಯೋತ್ಪಾದನಾ ಕೃತ್ವಗಳು ಹಣಕ್ಕಾಗಿ ಅಪಹರಣ ಅತ್ಯಾಚಾರ ವರದಕ್ಷಿಣೆ ಸಾವು ಮತ್ತು ಮಾನವ ಕಳ್ಳಸಾಗಾಣೆ ಪ್ರಕರಣಗಳಲಿ ಶಿಕ್ಷೆಗೆ ಒಳಗಾಗಿರುವ ಕೈದಿಗಳ ಬಿಡುಗಡೆಗೆ ಅವಕಾಶ ಇಲ್ಲ

ಎರಡು ದಿನಗಳ ಕಾರ್ಯಕ್ರಮದಲ್ಲಿ ವಿದೇಶಾಂಗ ವ್ವವಹಾರಗಳ ಸಚಿವೆ ಸುಷ್ನಾ ಸ್ವರಾಜ್ ಉದ್ವಾಟನಾ ಭಾಷಣ ಮಾಡಲಿದ್ದಾರೆ ಭಾರತ ಮತ್ತು ಆಸಿಯಾನ್ ನಡುವಿನ ಸಾಗರ ಸಹಕಾರ ಬಲವರ್ಧನೆ ಇದು ಘೋಷಣೆಯಾಗಿದೆ ಭಾರತ ಮತ್ತು ಆಸಿಯಾನ್ ರಾಷ್ಲಗಳ ರಾಜಕೀಯ ನಾಯಕರು ನೀತಿ ನಿರೂಪಕರು ಅಧಿಕಾರಿಗಳು ರಾಜತಾಂತ್ರಿಕ ತಜ್ಞರು ಉದ್ದಮಿಗಳು ಬುದ್ದಿಜೀವಿಗಳು ಇದರಲ್ಲಿ ಭಾಗವಹಿಸಿ ಚರ್ಚೆ ನಡೆಸಲಿದ್ದಾರೆ

ವಿದೇಶಾಂಗ ವ್ಲವಹಾರಗಳ ಸಚಿವಾಲಯ ಆಯೋಜಿಸಿರುವ ಅತಿದೊಡ್ಡ ಕಾರ್ಯಕ್ರಮ ಇದಾಗಿದೆ

ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಅರವಿಂದ್ ಕುಮಾರ್ ಅವರ ಮುಂದೆ ಈ ಅರೋಪಪಟ್ಟಯನ್ನು ಸಲ್ಲಿಸಲಾಗಿದ್ದು ಅದನ್ನು ನಾಳೆ ನ್ನಾಯಾಲಯ ವಿಚಾರಣೆಗೆ ಪರಿಗಣಿಸಲಿದೆ ವಿಶೇಷ ಪಲ್ಲಿಕ್ ಪ್ರಾಸಿಕ್ಲೂಟರ್ ಎನ್

ಮಟ್ಲ ಅವರು ಸಲ್ಲಿಸಿದ ಆರೋಪಪಟ್ಲಯಲ್ಲಿ ಎಸ್ ಪಿ ತ್ನಾಗಿ ಅವರ ಸಹೋದರ ವಕೀಲ ಗೌತಮ್ ಕೈತಾನ್ ಇಟಲಿಯ ಮಧ್ಯವರ್ತಿಗಳಾದ ಕಾರ್ಲೋ ಗೆರೋಸಾ ಮತ್ತು ಗೈಡೋ ಹಜೆ ಮತ್ತು ಅಗುಸ್ಟಾ ವೆಸ್ಟ್ ಲ್ಯಾಂಡ್ ಕಂಪನಿಯ ಮಾತೃ ಕಂಪನಿ ಫಿನ್ಮೆಕಾನಿಕಾ ಸಂಸ್ಥೆಯನ್ನು ಹೆಸರಿಸಲಾಗಿದೆ ಹಣವನ್ನು ಹಲವು ವಿದೇಶಿ ಕಂಪನಿಗಳಲ್ಲಿ ತೊಡಗಿಸಿ ಅದನ್ನು ಅಕ್ರಮವಾಗಿ ಕಿಕ್ ಬ್ಯಾಕ್ ನೀಡಲು ಬಳಸಲಾಗಿತ್ತು ಎಂದು ಆರೋಪಿಸಲಾಗಿದೆ

ನವದೆಹಲಿಯ ಹೆಚ್ಚುವರಿ ಸೆಷನ್ಸ್ ನ್ನಾಯಾಲಯದ ನ್ನಾಯಾಧೀಶ ಸತೀಶ್ ಅರೋರಾ ಅವರ ಮುಂದೆ ವಿಶೇಷ ಪಬ್ಲಿಕ್ ಪ್ರಾಸಿಕ್ಟೂಟರ್ ನಿತೇಶ್ ರಾಣ ಆರೋಪಪಟ್ಟಯನ್ನು ಸಲ್ಲಿಸಿದರು ಅದರಲ್ಲಿ ಸ್ನೆರ್ಲಿಂಗ್ ಬಯೋಟೆಕ್ ಲಿಮಿಟೆಡ್ ಕಂಪನಿಯ ರಾಜ್ಭೂಷಣ್ ಓಂಪ್ರಕಾಶ್ ದೀಕ್ಷಿತ್ ಅವರನ್ನು ಆರೋಪಿಯನ್ನಾಗಿ ಮಾಡಲಾಗಿದೆ

ಹಿಂಸಾಚಾರ ನಡೆದ ಹಿನ್ನೆಲೆಯಲ್ಲಿ ಆಗಿನ ಅಧ್ಯಕ್ಷ ರೆಸಿಪ್ ತೈಪೆ ಎರ್ಡೋಗನ್ ತುರ್ತು ಪರಿಸ್ಥಿತಿ ಹೇರಿದ್ದರು

ಭಾರತ ಮತ್ತು ನೇಪಾಳ ತನ್ನೆಲ್ಲಾ ದ್ವಿಪಕ್ಷೀಯ ಯೋಜನೆಗಳ ಪ್ರಗತಿ ಕುರಿತು ಪರಾಮರ್ಶೆ ನಡೆಸಿದವು ಈ ವರ್ಷದ ಏಪ್ರಿಲ್ ಮೇನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇಪಾಳ ಭೇಟಿ ಮತ್ತು ನೇಪಾಳ ಪ್ರಧಾನಿ ಕೆ ಪಿ ಶರ್ಮಾ ಓಲಿ ಅವರ ಭಾರತ ಭೇಟ ನಂತರ ಆಗಿರುವ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಪರಾಮರ್ಶೆ ನಡೆಸಲಾಯಿತು

ನೇಪಾಳದಲ್ಲಿನ ಭಾರತದ ರಾಯಭಾರಿ ಮಂಜೀವ್ ಸಿಂಗ್ ಪುರಿ ಮತ್ತು ನೇಪಾಳದ ವಿದೇಶಾಂಗ ಕಾರ್ಯದರ್ಶಿ ಶಂಕರ್ ದಾಸ್ ಬೈರಾಗಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಮಹಿಳೆಯರಿಗೂ ಸಹ ಮರುಷರಂತೆ ಕೇರಳದ ಶಬರಿಮಲ ದೇವಾಲಯವನ್ನು ಪ್ರವೇಶಿಸಿ ಪೂಜೆ ಸಲ್ಲಿಸುವ ಹಕ್ಕಿದೆ ಎಂದು ಸುಪ್ರೀಂಕೋರ್ಟ್ ಹೇಳದೆ ಸಂವಿಧಾನದಡಿಯಲ್ಲಿ ಎಲ್ಲರಿಗೂ ಸಹ ಧರ್ಮ ಪಾಲನೆಗೆ ಮೂಲಭೂತ ಹಕ್ಕನ್ನು ನೀಡಲಾಗಿದೆ ಎಂದು ಮುಖ್ಯ ನ್ಣಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ಸಾಂವಿಧಾನಿಕ ನ್ಣಾಯಪೀಠ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ

ದೇವಾಲಯದ ಸಮಿತಿ ಒಂದು ನಿರ್ದಿಷ್ಷ ವಯಸ್ಸಿನ ಮಹಿಳೆಯರಿಗೆ ದೇವಾಲಯಕ್ಕೆ ಅವಕಾಶ ನೀಡದಿರುವುದು ಸರಿಯಾದ ಕ್ರಮವಲ್ಲ

ಈ ಕುರಿತು ಭಾರತೀಯ ಯುವ ವಕೀಲರ ಸಂಘಟನೆ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಅಪೂರ್ಣಗೊಂಡಿದ್ದು ಅದು ಇಂದು ಕೂಡ ಮುಂದುವರಿಯಲಿದೆ

ಮಹಿಳೆಯರ ಪಂದ್ಯಾವಳಿಗಳು ಇಂದಿನಿಂದ ಆರಂಭವಾಗಲಿದ್ದು ಮತ್ತು ಪ್ರಿಸ್ಟೈಲ್ ಪಂದ್ಯಗಳು ಶನಿವಾರದಿಂದ ಪ್ರಾರಂಭವಾಗಲಿವೆ

ಕಳೆದ ರಾತ್ರಿ ಕೆನಡಾ ವಿರುದ್ದ ರೌಂಡ್ ರಾಬಿನ್ ಸುತ್ತಿನ ಪಂದ್ವಾವಳಿ ಡ್ರಾನಲ್ಲಿ ಅಂತ್ವವಾಯಿತು

ಪುರುಷರ ತಂಡವೂ ಸಹ ನಾಳೆ ಅಂತಿಮ ಸುತ್ತಿನ ರೌಂಡ್ ರಾಬಿನ್ ಪಂದ್ಯದಲ್ಲಿ ನೆದರ್ಲ್ಲಾಂಡ್ ಎದುರು ಮುಖಾಮುಖಿಯಾಗಲಿದೆ